ನೀಡಬೇಕು ಕೇಂದ್ರದ ಆದೇಶ ಉತ್ತರ ಪ್ರದೇಶದ ಅಯೋಧ್ವೆಯಲ್ಲಿ ರಾಮಮಂದಿರ ನಿರ್ಮಾಣದ ಶಂಕು ಸ್ಟಾಪನೆಗೆ ಭವ್ಯ ಸಿದ್ದತೆಗಳು ಪ್ರಗತಿಯಲ್ಲಿ ಆನ್ಲೈನ್ ಮೂಲಕ ಕಾರ್ಯಕ್ರಮ ಪ್ರಸಾರಕ್ಕೆ ಸಕಲ ವ್ವವಸ್ನೆ

ಈ ಮಧ್ಯೆ ಕೊರೊನಾ ಸೋಂಕು ಪತ್ತೆ ಪರೀಕ್ಷೆ ಹೆಚ್ಚಿಸಲಾಗಿದ್ದು ಸೋಂಕಿತರಿಗೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಮೂಲ ಸೌಕರ್ಯಕ್ಕೆ ಎಶೇಷ ಆದ್ಯತೆ ನೀಡಲಾಗಿದೆ

ಮೃತ್ಲುಂಜಯ ತುರಕಾಣಿ ತಿಳಿಸಿದ್ದಾರೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲ ಬಾರಿಗೆ ಹಾವೇರಿ ತಾಲ್ಲೂಕು ಘಟಕದ ಖಾಸಗಿ ವೈದ್ಯರು ಉಚಿತ ಸೇವೆಗೆ ಮುಂದಾಗಿರುವುದು ರಾಜ್ಯದ ಇತರ ಘಟಕಗಳಿಗೆ ಮಾದರಿಯಾಗಿದೆ

ಇದರಿಂದ ಇತರ ರೋಗಿಗಳಿಗೆ ತೊಂದರೆಯಾಗುತ್ತದೆ ಎಂದು ಇತ್ತೀಚಿಗೆ ನಡೆದ ಜಿಲ್ಲಾಡಳಿತ ಸಭೆಯಲ್ಲಿ ತಿಳಿಸಿದ್ದವು ಜೊತೆಗೆ ಕೋವಿಡ್ ಚಿಕಿತ್ಸೆ ನೀಡಲು ನಾವು ಸಿದ್ದ ಎಂದು ಹೇಳಿದ್ದೆವು ಹೀಗಾಗಿ ಜಿಲ್ಲಾಡಳಿತ ಈ ಅವಕಾಶ ಮಾಡಿಕೊಟ್ಟಿದೆ ಇದಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಎಂದು ಡಾ ಮೃತ್ಖುಂಜಯ ತುರಕಾಣಿ ತಿಳಿಸಿದ್ದಾರೆ ಕೋವಿಡ್ ಸೋಂಕಿತರಿಗೆ ಉಚಿತ ಚಿಕಿತ್ಸೆ ನೀಡಲು ಹಾವೇರಿ ಜಿಲ್ಲೆಯ ಖಾಸಗಿ ವೈದ್ಯರು ಮುಂದಾಗಿದ್ದು ಕೊರೊನಾನಂತಪ ಕ್ಷಿಪ್ಸಕರ ಪರಿಸ್ತಿತಿಯಲ್ಲಿ ಯಾವುದೇ ಪ್ರತಿಫಲ ಆಹೇಕ್ಷಿಸದೆ ನಿಸ್ನಾರ್ಥ ಸೇವೆ ಸಲ್ಲಿಸಲು ತೀರ್ಮಾನಿಸಿರುವ ಈ ವೈದ್ಧರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಮಾನವೀಯತೆ ಮೆರೆಯುತ್ತಿರುವ ಈ ವೈದ್ಧರ ವೃತ್ತಿಪರತೆ ಮತ್ತು ಸೇವಾ ಮನೋಭಾವ ಅತ್ಯಂತ ಶ್ಲಾಘನೀಯ ಎಂದು ಡಾ

ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಸ್

ನಕುಲ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ

ಬಾಬಾ ಹಾಜರಿದ್ದು ತಪಾಸಣೆಯ ಮೇಲುಸ್ತುವಾರಿ ನಡೆಸಿದರು

ಓರ್ವ ವಕ್ಷಿ ಮೃತಪಟ್ಟರುವುದಾಗಿ ಜೆಲ್ಲಾಧಿಕಾರಿ ಎಸ್ ಯೋಗೇಶ್ವರ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಇದರಿಂದ ಸೋಂಕಿತರು ವಿಡಿಯೋ ಕಾನ್ಪರೆನ್ಸಿಂಗ್ ಮೂಲಕ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂವಹನ ನಡೆಸಬಹುದು ಇದು ಅವರಿಗೆ ಮಾನಸಿಕ ಬೆಂಬಲ ಮತ್ತು ಸ್ಟೈರ್ಯ ನೀಡುತ್ತದೆ ಆಸ್ಪತ್ರೆ ವಾರ್ಡ್ಗಳಲ್ಲಿ ಮೊಬೈಲ್ ಪೋನ್ಗಳನ್ನು ಅನುಮತಿಸಲಾಗಿದ್ದರೂ ಆಸ್ಪತ್ರೆಯ ಆಡಳತ ಮಂಡಳಗಳು ಮೊಬೈಲ್ ಪೋನ್ ಕೊಂಡೊಯ್ಲಲು ಅನುಮತಿ ನೀಡುತ್ತಿಲ್ಲ ಎಂದು ರೋಗಿಗಳ ಸಂಬಂಧಿಗಳು ಆರೋಪಿಸಿದ್ದರು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಪತ್ರ ಬರೆದಿದೆ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಜನ ಸಮುದಾಯ ಪಣ ತೊಡಬೇಕೆಂದು ಚಿತ್ರನಟ ಹಾಗೂ ಸೋಂಕು ನಿಯಂತ್ರಣ ಕುರಿತ ಬಿಬಿಎಂಪಿ ರಾಯಭಾರಿ ರಮೇಶ್ ಅರವಿಂದ್ ಹೇಳಿದ್ದಾರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಸಪ ನಿರ್ವಹಿಸಬೇಕು ಒಂದು ವೇಳೆ ಸೋಂಕು ತಗುಲಿದರೆ ಮತ್ತೊಬ್ಬರಿಗೆ ಪರಡದಂತೆ ನೋಡಿಕೊಳ್ಳುವುದು ಸಪ ಸಾಮಾಜಿಕ ಕಾಳಜಿಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ

ಈ ಹಣವನ್ನು ಸಂಕಷ್ಷದಲ್ಲಿರುವ ವಕೀಲರಿಗೆ ಪಾರದರ್ಶಕವಾಗಿ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು

ಭಾನುವಾರದ ಲಾಕ್ಡೌನ್ ಹಿಂಪಡೆಯಲಾಗಿದೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಇಂದು ವಾಹನ ಸಂಚಾರ ಹಾಗೂ ಜನಜೀವನ ಎಂದಿನಂತಿದೆ ಕಳೆದ ಎರಡು ತಿಂಗಳುಗಳ ಭಾನುವಾರಗಳಂದು ಲಾಕ್ಡೌನ್ ಇದ್ದುದರಿಂದ ಜನರು ಮನೆಯಿಂದ ಹೊರಗಡೆ ಬಂದಿರಲಲ್ಲ ಆದರೆ ಈ ಭಾನುವಾರ ಎಲ್ಲಾ ಚಟುವಟಕೆಗಳು ಸಹಜ ಸ್ಹಿತಿಗೆ ಮರಳವೆ ರಾತ್ರಿ ಕರ್ಪ್ಯೂ ಹಿಂಪಡೆಯಲಾಗಿದ್ದು ಇದು ನಿನ್ನೆ ರಾತ್ರಿಯಿಂದಲೇ ಜಾರಿಗೆ ಬಂದಿದೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಜನರ ಓಡಾಟ ಕಡಿಮೆಯೇ ಇತ್ತು ಮಂಗಳೂರು ನಗರದಲ್ಲಿ ವಾಹನ ಸಂಚಾರ ಮತ್ತು ಮಾರುಕಟ್ಟೆಗಳಲ್ಲಿ ಜನರ ಓಡಾಟ ವಿರಳವಾಗಿತ್ತು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಕೂಡ ಜನರು ಮನೆಯಿಂದ ಹೊರ ಬರಲು ಅಡ್ಡಿಪಡಿಸಿದಂತಿತ್ತು ಇಂದು ಬೆಳಗ್ಗೆಯಿಂದಲೇ ಜೆಲ್ಲೆಯಾದ್ಯಂತ ಸಾಧಾರಣ ಮಳೆಯಾಗುತ್ತಿದೆ

ಅಯೋಧ್ಯೆಯ ಬೀದಿ ಬೀದಿಗಳನ್ನು ವರ್ಣರಂಜಿತವಾಗಿ ಸಿಂಗರಿಸಲಾಗಿದೆ ಭಜನೆ ಸಂಕೀರ್ತನೆಗಳ ಅಭ್ಯಾಸ ಎಲ್ಲೆಡೆ ಕೇಳಬರುತ್ತಿದೆ ನೂರಾರು ಸ್ವಯಂಸೇವಕರು ರಾಮಾಯಣದ ಗೀತೆಗಳ ಅಭ್ಯಾಸನಿರತರಾಗಿದ್ದಾರೆ ಅಯೋಧ್ವಯ ಎಲ್ಲಾ ರಸ್ತೆಗಳು ಕಟ್ಟಡಗಳನ್ನು ವಿದ್ಯುತ್ ದೀಪಗಳ ಮಾಲೆಗಳಿಂದ ಅಲಂಕರಿಸಲಾಗಿದೆ ಕೊರೊನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಅಯೋಧ್ಯೆಯ ಎಲ್ಲ ವಿದ್ಯಮಾನಗಳ ಆನ್ಲೈನ್ ಪ್ರಸಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದೇಶದ ಎಲ್ಲ ರಾಜ್ಯಗಳ ಜನರು ಆನ್ಲೈನ್ ಮೂಲಕ ರಾಮಮಂದಿರ ನಿರ್ಮಾಣದ ಶಿಲಾನ್ಲಾಸ ವೀಕ್ಷಿಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೊರೊನಾ ಸೋಂಕು ದೃಢಪಟ್ಟಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಕೊರೊನಾ ಲಕ್ಷಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆ ಮಾಡಿಸಿದಾಗ ಸೋಂಕು ದೃಢಪಟ್ಟದೆ ನಾನು ಆರೋಗ್ಯವಾಗಿದ್ದೇನೆ ಆದರೂ ವೈದ್ಯರ ಸಲಹೆ ಮೇರೆಗೆ ಆಸ್ತ್ರೆಗೆ ದಾಖಲಾಗುತ್ತಿದ್ದೇನೆ ತಮ್ಮೊಂದಿಗೆ ಸಂಪರ್ಕ ಹೊಂದಿದ್ದವರು ಐಸೊಲೇಷನ್ನಲ್ಲಿ ಇರಬೇಕು ಹಾಗೂ ಪರೀಕ್ಷೆಗೆ ಒಳಪಡಬೇಕು ಎಂದು ಮನವಿ ಮಾಡಿದ್ದಾರೆ ಅಮಿತ್ ಶಾ ಅವರು ಕೊರೊನಾ ಸೋಂಕಿನಿಂದ ಶೀಘ ಗುಣಮುಖರಾಗಲಿ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಮೂಲಕ ಶುಭ ಹಾರ್ಯೆಸಿದ್ದಾರೆ ಉತ್ತರ ಪ್ರದೇಶದ ಸಚಿವೆ ಕಮಲಾ ರಾಣಿ ವರುಣ್ ಕೊರೊನಾ ಸೋಂಕಿನಿಂದ ಮೃತಪಟ್ಟದ್ದಾರೆ ಸೋಂಕು ಹಿನ್ನೆಲೆಯಲ್ಲಿ ಆಸ್ತತ್ತೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಮಲಾ ರಾಣಿ ಅವರ ನಿಧನಕ್ಷೆ ಸಂತಾಪ ವ್ಯಕ್ತಪಡಿಸಿ ತ್ರದ್ದಾಂಜಲಿ ಸಭೆ ನಡೆಸಿದರು

ಹೋಮ್ ಐಸೋಲೇಷನ್ಗೆ ಒಳಗಾಗಿ ಚಿಕಿತ್ಸೆ ಪಡೆಯುವಂತೆ ಚೆನ್ನೈನ ಕಾವೇರಿ ಆಸ್ಪತ್ರೆಯ ತಜ್ಞ ವೈದ್ಯರು ತಿಳಿಸಿದ್ದಾರೆ

ಭೂವಿಜ್ವಾನ ಪದವೀಧರರಾಗಿದ್ದ ವೆಂಕಯ್ಲನವರ ಆಸಕ್ತಿಗಳು ಹರವು ಸುವಿಸ್ತಾರವಾಗಿತ್ತು ಶಿಕ್ಷಣ ಕೃಷಿ ಬಹುಭಾಷಾ ಕಲಿಕೆ ವಿಷಯಗಳಲ್ಲೂ ಅಪಾರ್ ಆಸಕ್ತಿ ಹೊಂದಿದ್ದ ಅವರು ವಿಶೇಷವಾಗಿ ಆಂಧ್ವಪ್ರದೇಶದಲ್ಲಿ ಮನೆ ಮನೆಯ ಮಾತಾಗಿದ್ದಾರೆ ದೇಶದ ತ್ರಿವರ್ಣಧ್ವಜ ವಿನ್ನಾಸಗೊಳಿಸಿದ್ದ ಒಂಗಳಿ ವೆಂಕಯ್ನನವರ ಕೊಡುಗೆಗಳನ್ನು ಗೌರವದಿಂದ ಸ್ಪರಿಸುವುದಾಗಿ ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ನು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಟ್ನೀಟ್ ಮಾಡಿದ್ದಾರೆ ಚಾಮರಾಜನಗರ ಜಲ್ಲೆಯ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯ ಇನ್ನು ಮುಂದೆ ವಾರದ ಎಲ್ಲಾ ದಿನಗಳಲ್ಲಿಯೂ ತೆರೆದಿರುತ್ತದೆ

ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ಯೋಜನೆಯಿಂದ ಪಲವು ರೈತರಿಗೆ ಸಹಾಯವಾಗಿದೆ ನಮಗೂ ಈ ಯೋಜನೆಯಿಂದ ಹಣ ಜಮೆ ಆಗಿದ್ದು ಪಲವು ರೀತಿಯಲ್ಲಿ ಉಪಯೋಗ ಆಗಿದೆ ಎಂದು ಚಿಕ್ಕಮಗಳೂರು ಜಲ್ಲೆ ಹುಲೀಕೆರೆ ಗ್ರಾಮದ ರೈತ ಹೆಚ್

ದಿಲೀಪ್ ತಿಳಿಬದ್ದಾರೆ

ಪನುಮಂತನ ನಗರದಲ್ಲಿ ರಾಜಕಾಲುವೆಗೆ ನಿರ್ಮಿಸಲಾಗುತ್ತಿರುವ ಸೇತುವೆ ಕಾಮಗಾರಿ ನಿಗದಿತ ವೇಳೆಯಲ್ಲಿ ಪೂರ್ಣಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವ ಜಗದೀಶ್ ಶೆಟ್ಟರ್ ನಿರ್ದೇಶಿಸಿದರು

ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಮಳೆಯಾಗಿದ್ದು ದಕ್ಷಿಣ ಒಳನಾಡಿನ ಪಲವೆಡೆ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ